ಮೆಡಿಕಲ್ ಸೀಟುಗಳ ಮಾರಾಟ ಆರೋಪ ಪ್ರಕರಣ ಸಿಬಿಐ ತನಿಖೆ ಅಗತ್ಯವಿಲ್ಲ ಉಪಮುಖ್ಯಮಂತ್ರಿ ಡಾ

ದೂರವಾಣಿ ಕದ್ದಾಲಿಕೆ ಆರೋಪ ಯಾವುದೇ ತನಿಖೆಗೆ ಸಿದ್ಧ ಜೆಡಿಎಸ್ ನಾಯಕ ಹೆಚ್ ಡಿ ಕುಮಾರಸ್ವಾಮಿ

ರಾಮನಾಥ್ ಭಾರ್ಗವಿ ನಾರಾಯಣ್ ಸಂಗೀತ ಕ್ಷೇತ್ರದ ಚೋಟೆ ರೆಹಮತ್ ಖಾನ್ ಡಾ ಮುದ್ದು ಮೋಹನ ಶ್ರೀನಿವಾಸ ಉಡುಪ ಸೇರಿದ್ದಾರೆ ಜಾನಪದ ರಂಗದ ಉಸ್ಮಾನ್ ಸಾಬ್ ಖಾದರ್ ಸಾಬ್ ಹೊಳಬಸಯ್ಯ ದುಂಡಯ್ಯ ಸಂಬಳದ ಶಿಲ್ಪಕಲೆ ಕ್ಷೇತ್ರದಲ್ಲಿ ವಿ

ದೇಶಪಾಂಡೆ ಚಿತ್ರಕಲೆಯಲ್ಲಿ ಮೋಪನ್ ಸಿತನೂರು ಕ್ರೀಡಾರಂಗದ ವಿಶ್ವನಾಥ್ ಭಾಸ್ಕರ್ ಗಾಣಿಗ ನಂದಿತಾ ನಾಗನಗೌಡರ್ ಯಕ್ಷಗಾನದ ಶ್ರೀಧರ ಭಂಡಾರಿ ಮತ್ತೂರು ಪ್ರಶಸ್ತಿ ಪಡೆದಿದ್ದಾರೆ ಚಲನಚಿತ್ರ ಕ್ಷೇತ್ರದ ಶೈಲಶ್ರೀ ಕಿರುತೆರೆಯ ಜಯಕುಮಾರ್ ಕೊಡಗನೂರ ಶಿಕ್ಷಣ ಕ್ಷೇತ್ರದ ಡಾ ಕೆ ಚಿದಾನಂದಗೌಡ ಡಾ ಗುರುರಾಜ ಕರ್ಜಗಿ ಸಂಕೀರ್ಣ ವಿಭಾಗದಲ್ಲಿ ಡಾ ವಿಜಯ ಸಂಕೇಶ್ವರ್ ಡಾ ನಾ ಸೋಮೇಶ್ವರ್ ಪತ್ರಿಕೋದ್ಯಮದಲ್ಲಿ ಬಿ

ಮಲ್ಲಿಕಾರ್ಜುನಯ್ಯ ಸಮಾಜ ಸೇವೆ ವಿಭಾಗದಲ್ಲಿ ಎಸ್

ಭಾರತಿ ಕೃಷಿ ಕ್ಷೇತ್ರದ ವಿಶ್ವೇತ್ವರ ಸಜ್ಜನ್ ಪರಿಸರ ಕ್ಷೇತ್ರದ ಸಾಲುಮರದ ವೀರಾಚಾರ್ ನ್ಯಾಯಾಂಗ ಕ್ಷೇತ್ರದ ಎನ್ ಕುಮಾರ್ ರಾಜ್ಯೋತ್ಸವ ಪ್ರಶಸ್ತಿಗೆ ಬಾಜನರಾಗಿದ್ದಾರೆ ಸಂಸ್ಥೆಗಳಿಗೆ ನೀಡುವ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪ್ರಭಾತ್ ಆರ್ಟ್ ಇಂಟರ್ ನ್ಯಾಷನಲ್ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಪಡೆದುಕೊಂಡಿವೆ

ಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಗೃಪ ಕಚೇರಿ ಕೃಷ್ಣಾದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯೋತ್ಸವ ಪ್ರಶಸ್ತಿ ಆಯ್ಕೆ ಸಮಿತಿ ಜೊತೆ ಚರ್ಚಿಸಲಾಗಿದೆ ಪ್ರಶಸ್ತಿ ಆಯ್ಕೆಯಲ್ಲಿ ವೈಯಕ್ತಿಕ ಬೇಡಿಕೆಗಳಿಗೆ ಮನ್ನಣೆ ನೀಡಿಲ್ಲ ನಿಷ್ಪಕ್ಷಪಾತವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಹೇಳಿದರು ಬಿಜೆಪಿ ಸರ್ಕಾರ ಪತನಕ್ಕೆ ಅವಕಾಶ ನೀಡುವುದಿಲ್ಲ ಎಂಬ ಜೆಡಿಎಸ್ ನಾಯಕ ಎಚ್

ಕುಮಾರಸ್ವಾಮಿ ಹೇಳಿಕೆ ಬಗ್ಗೆ ಸುದ್ದಿಗಾರರು ಪ್ರಶ್ನಿಸಿದಾಗ ರಾಜ್ಯ ಸರ್ಕಾರ ಉತ್ತಮ ಕೆಲಸ ಮಾಡುತ್ತಿದೆ ಎನ್ನುವ ನಂಬಿಕೆ ಅವರಲ್ಲಿ ಮೂಡಿದೆ ಅತಿವೃಷ್ಟಿ ಅಲ್ಲದೆ ಜನರ ಇತರ ಸಮಸ್ಕೆಗಳಿಗೂ ಸರ್ಕಾರ ಸ್ಪಂದಿಸುತ್ತಿದೆ ಎಂದು ಹೇಳಿದರು ರಾಜ್ಯ ಸರ್ಕಾರದ ಬಗೆಗಿನ ಕುಮಾರಸ್ವಾಮಿ ಅವರ ಭಾವನೆಗಳಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಯಡಿಯೂರಪ್ಪ ತಿಳಿಸಿದರು

ಚಿಕ್ಕಬಳ್ಳಾಮರದಲ್ಲಿಂದು ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನೆ ನಂತರ ಸುದ್ವಿಗಾರರೊಂದಿಗೆ ಮಾತನಾಡಿದ ಅವರು ಆರೋಪ ಸಂಬಂಧ ಈಗಾಗಲೇ ಆದಾಯ ತೆರಿಗೆ ಇಲಾಖೆ ತನಿಖೆ ನಡೆಸುತ್ತಿದೆ ಈ ಪಂತದಲ್ಲಿ ಬೇರೊಂದು ಸಂಸ್ಥೆಯಿಂದ ತನಿಖೆ ನಡೆಸುವ ಅಗತ್ತವಿಲ್ಲ ಎಂದು ಪೇಳಿದರು ಚಿಕ್ಕಬಳ್ಳಾಮರ ತಾಲೂಕಿನ ಮುದ್ದೇನಪಳ್ಳಿ ಬಳಿ ಸ್ಥಾಪಿಸಿರುವ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವ ವಿದ್ಯಾಲಯವನ್ನು ರಾಷ್ಟಮಟ್ಟದ ತಾಂತ್ರಿಕ ಸಂಸ್ಥೆಗಳಿಗೆ ಸರಿಸಮನಾಗಿ ಅಭಿವೃದ್ಧಿಪಡಿಸಲು ಅಗತ್ತವಿರುವ ಎಲ್ಲಾ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಭರವಸೆ ನೀಡಿದರು ರಾಜ್ಯ ಸರ್ಕಾರದ ವತಿಯಿಂದ ಟಿಮ್ನ ಸುಲ್ತಾನ್ ಜಯಂತಿ ಆಚರಣೆ ಇಲ್ಲ ಎಂದು ಡಾ

ಅಶ್ವಕ್ತ್ ನಾರಾಯಣ ತಿಳಿಸಿದರು ನಂತರ ಅವರು ನಂದಿ ಗಿರಿಧಾಮ ಸಮೀಪದ ಖಾಸಗಿ ರೆಸಾರ್ಟ್ನಲ್ಲಿ ಗಿರಿಧಾಮ ಅಭಿವೃದ್ದಿ ಕುರಿತು ಚರ್ಚೆ ನಡೆಸಿದರು

ರಾಷ್ಟವ್ಯಾಪಿ ಹಮ್ಮಿಕೊಳ್ಳಲಾಗುತ್ತಿರುವ ಈ ಕಾರ್ಯಕ್ರಮಗಳಲ್ಲಿ ದೇಶಾದ್ಯಂತ ಏಳು ನೂರು ಜಿಲ್ಲೆಗಳ ಲಕ್ಷಾಂತರ ಜನರು ಪಾಲ್ಗೊಳ್ಳಲಿದ್ದಾರೆ ಗುಜರಾತ್ ರಾಜ್ಯದ ಕೇವಡಿಯಾದಲ್ಲಿ ಸ್ಥಾಪಿಸಲಾಗಿರುವ ಏಕತಾ ಪ್ರತಿಮೆ ಬಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸರ್ದಾರ್ ಪಟೇಲ್ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಲಿದ್ದಾರೆ

ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ವಿಭಾಗ ಸುರಕ್ಷಿತವಲ್ಲದ ಶಾಲಾ ಕಟ್ಟಡವೆಂಬ ದೃಢೀಕರಣ ನೀಡಿರುವ ಕಡೆಗಳಲ್ಲಿ ಶಾಲೆ ನಡೆಸದಂತೆ ನಿರ್ದೇಶನ ನೀಡಲಾಗಿದೆ ಶಾಲಾ ಕೊಠಡಿಗಳಿಗೆ ಪಾನಿಯಾಗಿರುವ ಕಡೆಗಳಲ್ಲಿ ಶೆಡ್ಗಳಲ್ಲಿ ಮಕ್ಕಳಿಗೆ ಪಾಠ ಮಾಡಲಾಗುತ್ತಿದೆ ಎಂದು ಅವರು ಹೇಳಿದರು ಬಾಗಲಕೋಟೆ ಜಿಲ್ಲೆ ಮುಧೋಳದಲ್ಲಿ ಒಂದು ಶಾಲೆ ಸಂಪೂರ್ಣ ಹಾನಿಗೀಡಾಗಿದ್ದು ಇದರ ಮರು ನಿರ್ಮಾಣ ಮಾಡಿಕೊಡುವುದಾಗಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಭರವಸೆ ನೀಡಿದ್ದಾರೆ ಎಂದು ಸುರೇಶ್ ಕುಮಾರ್ ತಿಳಿಸಿದರು ಕಲಬುರಗಿ ವಿಭಾಗದ ಆರು ಜಿಲ್ಲೆಗಳಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶ ಸುಧಾರಿಸುವ ಸಂಬಂಧ ಡಿಡಿಪಿಐ ವಿಭಾಗೀಯ ಶಿಕ್ಷಣಾಧಿಕಾರಿ ಸಾರ್ವಜನಿಕ ಶಿಕ್ಷಣ ಉಪನಿರ್ದೇಶಕರನ್ನು ಒಳಗೊಂಡ ಒಂದು ದಿನದ ಕಾರ್ಯಾಗಾರವನ್ನು ನಡೆಸಲಾಗುವುದು ಎಂದು ಅವರು ಹೇಳಿದರು

ಎಸ್ ಎಲ್ ಸಿ ಮೌಲ್ಮಾಪನಕ್ಕೆ ಅಡ್ಡಿಯಾಗದಂತೆ ಕ್ರಮ ಕ್ರೆಗೊಳ್ಳಬೇಕು ಪರೀಕ್ಷಾ ಕೇಂದ್ರಗಳಲ್ಲಿ ಮೂಲಸೌಕರ್ಯ ಕಲ್ಪಿಸಬೇಕು ಎಂಬ ಬೇಡಿಕೆಗಳನ್ನು ಪರಿಶೀಲಿಸಲಾಗುವುದು ಎಂದು ಸುರೇಶ್ ಕುಮಾರ್ ಭರವಸೆ ನೀಡಿದರು ಇದಕ್ಕೂ ಮುನ್ನ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಸಹ ಪ್ರಾಧ್ವಾಪಕ ಮಂಡಳಿಯ ನಿಯೋಗ ಅಧ್ಯಕ್ಷ ಹೆಜ್

ಮಂಜುನಾಥ್ ನೇತೃತ್ವದಲ್ಲಿ ಶಿಕ್ಷಣ ಸಚಿವರನ್ನು ಭೇಟಿ ಮಾಡಿ ಮನವಿ ಪತ್ರ ಸಲ್ಲಿಸಿತು

ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ ಹುಬ್ಬಳ್ಳಿಯಲ್ಲಿಂದು ಸುದ್ವಿಗಾರರೊಂದಿಗೆ ಮಾತನಾಡಿದ ಅವರು ಐಎಂಎ ಆಭರಣ ಸಂಸ್ಠೆ ಆಕ್ರಮ ವಿವಾದದಲ್ಲೂ ತಮ್ಮ ವಿರುದ್ದ ಆರೋಪ ಕೇಳಿ ಬರುತ್ತಿದ್ದು ಈ ತನಿಖೆಯನ್ನು ಎದುರಿಸಲೂ ಸಿದ್ದ ಎಂದು ಪೇಳಿದರು ತಮ್ಮ ವಿರುದ್ಧದ ಆರೋಪ ತನಿಖೆಯಿಂದ ರಕ್ಷಿಸುವಂತೆ ಯಾರನ್ನೂ ಬೇಡುವುದಿಲ್ಲ ಎಂದು ಕುಮಾರಸ್ವಾಮಿ ತಿಳಿಸಿದರು

ವಿವಿಧ ಕಲಾ ಪ್ರಕಾರಗಳನ್ನು ಉಳಿಸಿ ಬೆಳೆಸುವ ಉದ್ದೇಶದಿಂದ ರಾಜ್ಯಾದ್ಯಂತ ಶಾಲಾ ಕಾಲೇಜುಗಳಲ್ಲಿ ಜಾನಪದ ಕಲೆಗಳ ತರಬೇತಿ ಕಾರ್ಯಕ್ರಮ ಪಮ್ಮಿಕೊಳ್ಳಲು ಯೋಜನೆ ರೂಪಿಸಲಾಗಿದೆ ಎಂದು ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷೆ ಬಿ ಮಂಜಮ್ಮ ಜೋಗತಿ ತಿಳಿಸಿದ್ದಾರೆ ದಾವಣಗೆರೆ ಜಿಲ್ಲೆಯ ಪರಪನಹಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತಮಟೆ ವಾದನ ಜಾನಪದ ಗಾಯನ ಕೋಲಾಟ ಚೌಟಿಗೆ ಪದ ಜೋಗತಿ ನೃತ್ಯ ಸೇರಿದಂತೆ ಪಲವು ಪ್ರಕಾರಗಳಲ್ಲಿ ತರಬೇತಿ ನೀಡಲಾಗುವುದು ಎಂದು ಹೇಳಿದರು

ಹವಾವರ್ತಮಾನ ದಕ್ಷಿಣ ಒಳನಾಡಿನ ಪಲವೆಡೆ ಕರಾವಳಿ ಹಾಗೂ ಉತ್ತರ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ

ಮುನ್ಲೂಚನೆಯಂತೆ ರಾಜ್ಯದ ಕೆಲವೆಡೆ ಮಳೆ ಸಾಧ್ಯತೆ ಬೆಂಗಳೂರು ಹಾಗೂ ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ ಇರಲಿದ್ದು ಒಂದೆರಡು ಬಾರಿ ಮಳೆ ನಿರೀಕ್ಷಿತ